ಕೃಷಿಕರು ಮತ್ತು ಕಾರ್ಮಿಕರ ಅಭ್ಯುದಯಕ್ಕೆ ಸರ್ಕಾರ ಬದ್ದ ಅರ್ಥವ್ಯವಸ್ಥೆಯ ಸುಸ್ವಿರ ಪ್ರಗತಿಗೆ ಬಜೆಟ್ನಲ್ಲಿ ಭದ್ರ ಬುನಾದಿ ಸಚಿವೆ ನಿರ್ಮಲಾ ಸೀತಾರಾಮನ್

ಪುದುಚೇರಿ ಚುನಾವಣೆ ನಾನಾ ರಾಜಕೀಯ ಪಕ್ಷಗಳ ಜೊತೆ ಕೇಂದ್ರ ಚುನಾವಣಾ ಆಯೋಗದಿಂದ ಸರಣಿ ಸಭೆ

ಆಕಾಶವಾಣಿ ಕೇಂದ್ರಗಳನ್ನು ಮುಚ್ಚುವ ಯಾವುದೇ ಪ್ರಸ್ತಾವನೆ ಇಲ್ಲ ಸಚಿವ ಪ್ರಕಾಶ್ ಜಾವಡೇಕರ್

ಕೇಂದ್ರ ಆಯವ್ನಯ ಮೇಲಿನ ಚರ್ಚೆಯಲ್ಲಿ ಪಾಲ್ಗೊಂಡು ಸದಸ್ಯರ ಪ್ರತ್ನೆಗಳಿಗೆ ಉತ್ತರಿಸಿದ ಅವರು ಕೇಂದ್ರ ಬಜೆಟ್ ಆತ್ಸನಿರ್ಭರ್ ಭಾರತ ಕಟ್ಲುವ ಮಹತ್ವದ ದಾಖಲೆಯಾಗಿದೆ ಕೊರೊನಾ ಸಾಂಕ್ರಾಮಿಕ ಸೋಂಕಿನಿಂದ ಸಂಕಷ್ಷದಲ್ಲಿರುವ ಜನರ ತುರ್ತು ಪರಿಹಾರಕ್ಕೆ ಸರ್ಕಾರ ಬಜೆಟ್ನಲ್ಲಿ ತ್ರಮ ಕ್ಲೆಗೊಂಡಿದೆ ದೇಶದ ಅರ್ಥ ವ್ಯವಸ್ಥೆಯ ಸುಸ್ವಿರ ಪ್ರಗತಿಗೆ ಬಜೆಟ್ನಲ್ಲಿ ಭದ್ರ ಬುನಾದಿ ಹಾಕಲಾಗಿದೆ ಎಂದು ತಿಳಿಸಿದರು ವಿವಿಧ ವಲಯಗಳಗೆ ಉತ್ತೇಜನ ಪ್ಯಾಕೇಜ್ ನೀಡುವ ಜೊತೆಗೆ ಅರ್ಥವ್ವವಸ್ಥೆಯ ದೀರ್ಘಕಾಲಿನ ಪ್ರಗತಿಯ ಮಾದರಿಗೆ ಬಜೆಟ್ನಲ್ಲಿ ಒತ್ತು ನೀಡಲಾಗಿದೆ

ಬಡವರಿಗೆ ಬಜೆಟ್ನಲ್ಲಿ ಏನೂ ಇಲ್ಲ ಎಂಬ ಪ್ರತಿಪಕ್ಷಗಳ ಟೀಕೆಗೆ ತಿರುಗೇಟು ನೀಡಿದ ನಿರ್ಮಲಾ ಸೀತಾರಾಮನ್ ಪಿಎಂ ಆವಾಸ್ ಯೋಜನೆ ಪಿಎಂ ಗ್ರಾಮ ಸಡಕ್ ಯೋಜನೆ ಗ್ರಾಮೀಣ ವಿದ್ಯುದೀಕರಣ ಕೃಷಿ ಉತ್ಪನ್ನಗಳ ಮಾರುಕಟ್ಟೆ ಜಾಲ ವಿಸ್ತರಣೆಗೆ ವಿದ್ಯುನ್ನಾನ ಮಾರುಕಟ್ಟೆ ಸ್ಥಾಪನೆ ಪಿಎಂ ಪಸಲ್ ಭೀಮಾ ಯೋಜನೆ ಪಿಎಂ ಕಿಸಾನ್ ಯೋಜನೆ ಇವೆಲ್ಲವೂ ದೇತದ ಬಡವರಿಗಾಗಿ ರೂಪಿಸಿರುವ ಮಹತ್ನಾಕಾಂಕ್ಷಿ ಯೋಜನೆಗಳು ಎಂದು ಅವರು ಸ್ವಪ್ನಪಡಿಸಿದರು

ಅತಿ ಸಣ್ಣ ಮತ್ತು ಮಧ್ಯಮ ಗಾತ್ರದ ಉದ್ವಿಮೆಗಳಿಗೆ ತುರ್ತು ಸಾಲ ಗ್ಲಾರಂಟಿ ಯೋಜನೆ ಆರಂಭಿಸಲಾಗಿದೆ ಎಂದು ಅವರು ಸದನದ ಗಮನಕ್ಕೆ ತಂದರು

ರಾಜ್ಯಸಭೆಯಲ್ಲಿಂದು ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ ಅವರು ನರೇಗಾ ಯೋಜನೆಗೆ ಬೇಡಿಕೆ ಹೆಚ್ಚಾದ ಹಿನ್ನೆಲೆಯಲ್ಲಿ ಬಜೆಟ್ ಅನುದಾನವನ್ನು ಸಹ ಹೆಚ್ಚಿಸಲಾಗಿದೆ

ಮುಖ್ಯ ಚುನಾವಣಾ ಆಯುಕ್ತ ಸುನೀಲ್ ಅರೋರಾ ನೇತೃತ್ವದ ಉನ್ನತಾಧಿಕಾರಿಗಳ ತಂಡವು ಪುದುಚೇರಿ ಮುಖ್ಯ ಕಾರ್ಯದರ್ಶಿ ಡಿಜಿಪಿ ಮತ್ತು ಚುನಾವಣಾ ನಿಯಂತ್ರಣ ಸಂಸ್ಲೆಗಳ ಅಧಿಕಾರಿಗಳ ಜೊತೆ ಚುನಾವಣಾ ಸಿದ್ಗತೆಯ ಪರಾಮರ್ಶೆ ನಡೆಸಿತು ಭದ್ರತೆ ವೋಟಿಗಾಗಿ ನೋಟು ವಿವಾದ ಮತ್ತಿತರ ವಿಷಯಗಳ ಕುರಿತು ಸುಧೀರ್ಘ ಸಮಾಲೋಚನೆ ನಡೆಸಿತು ತಮಿಳುನಾಡು ಮತ್ತು ಕೇರಳದಲ್ಲಿ ನಡೆಯುವ ಚುನಾವಣಾ ದಿನದಂದೇ ಪುದುಚೇರಿಯಲ್ಲೂ ನಡೆಸಬೇಕು ಎಂದು ರಾಜಕೀಯ ಪಕ್ಷಗಳು ಚುನಾವಣಾ ಆಯೋಗವನ್ನು ಒತ್ತಾಯಿಸಿವೆ ಇಂದು ಮಧ್ಯಾಹ್ನದ ನಂತರ ಮುಖ್ಯ ಚುನಾವಣಾ ಆಯುಕ್ತರು ಮಾಧ್ಯಮ ಪ್ರತಿನಿಧಿಗಳ ಜೊತೆ ಸಭೆ ನಡೆಸಿದರು ಪದುಚೇರಿಯಲ್ಲಿ ಮುಕ್ತ ಮತ್ತು ನ್ಯಾಯ ಸಮ್ನತ ಚುನಾವಣೆ ನಡೆಸಲು ಎಲ್ಲಾ ಪ್ರಯತ್ನಗಳನ್ನು ನಡೆಸಲಾಗುವುದು

ತಮಿಳುನಾಡು ಕೇರಳ ಪಶ್ಚಿಮ ಬಂಗಾಳ ಅಸ್ವಾಂ ಮತ್ತು ಪುದುಚೇರಿಯಲ್ಲಿ ಏಪ್ರಿಲ್ ಅಥವಾ ಮೇ ನಲ್ಲಿ ಚುನಾವಣೆ ನಡೆಯುವ ಸಾಧ್ಯತೆ ಇದೆ

ಲೋಕಸಭೆಯಲ್ಲಿಂದು ಪ್ರಕ್ನೋತ್ತರ ಅವಧಿಯಲ್ಲಿ ಉತ್ತರ ನೀಡಿದ ಅವರು ಕೋವಿಡ್ ಸಾಂಕ್ರಾಮಿಕ ಸೋಂಕಿನಿಂದ ಎಲ್ಲಾ ವಲಯಗಳು ಸೊರಗಿವೆ

ಕೋವಿಡ್ ಕಾಲದಲ್ಲಿ ರೇಡಿಯೋ ಜಾಕಿಗಳು ಸಾಕಷ್ಟು ಸಾರ್ವಜನಿಕ ಜಾಗೃತಿ ಮೂಡಿಸಿದ್ದಾರೆ ಸಾಂಕಾಮಿಕ ಕಾಲಘಟ್ನದಲ್ಲಿ ಕೆಲಸ ಕಳೆದುಕೊಂಡಿರುವ ರೇಡಿಯೋ ಜಾಕಿಗಳು ಅತಿಶೀಘವೇ ಉದ್ಯೋಗಗಳಿಗೆ ಮರಳಲಿದ್ದಾರೆ ಎಂದು ಸಚಿವರು ತಿಳಿಸಿದರು ತ್ಸಣಮೂಲ ಕಾಂಗ್ರೆಸ್ನ ಹಿರಿಯ ನಾಯಕ ದಿನೇಶ್ ತ್ರಿವೇದಿ ಅವರು ರಾಜ್ಞಸಭಾ ಸದಸ್ಯ ಸ್ವಾನಕ್ಷೆ ಇಂದು ರಾಜೀನಾಮೆ ಪ್ರಕಟಿಸಿದ್ದಾರೆ

ಪಶ್ಚಿಮ ಬಂಗಾಳದಲ್ಲಿ ಇತ್ತೀಚೆಗೆ ನಡೆದ ಹಿಂಸಾತ್ತಕ ಘಟನೆಗಳು ತಮ್ಮ ಮನ್ನುಗೆ ಅತೀವ ಬೇಸರ ತಂದಿದೆ ಇದರಿಂದ ನಾನು ತುಂಬಾ ನೊಂದಿದ್ಲೇನೆ ಈ ವಿಷಯ ಕುರಿತು ನಾನು ಸಾರ್ವಜನಿಕವಾಗಿ ಮಾತನಾಡಲು ಸಾಧ್ಯವಾಗದಿದ್ದಕ್ಷೆ ಮನ ನೊಂದಿದೆ ಎಂದು ಅವರು ಸದನದ ಗಮನಕ್ಕೆ ತಂದರು ನರೇಂದ್ರಮೋದಿ ನಾಯಕತ್ವದ ಸರ್ಕಾರ ಕೊರೊನಾ ಸಾಂಕ್ರಾಮಿಕದಿಂದ ದೇಶವನ್ನು ಮುಕ್ತಗೊಳಿಸಿದೆ ರಾಜೀನಾಮೆ ನಂತರವೂ ತಾವು ಪಶ್ಚಿಮ ಬಂಗಾಳ ಜನತೆಗಾಗಿ ಕೆಲಸವನ್ನು ಮುಂದುವರೆಸುತ್ತೇನೆ ಎಂದು ಅವರು ತಿಳಿಸಿದರು

ಪ್ರಸೆನ್ ಪಾಂಡಾ ಅವರು ಚರ್ಚೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ

ಟ್ವಿಟರ್ ಹ್ಯಾಂಡಲ್ ಅಟ್ ಏರ್ ನ್ವೂಸ್ ಅಲರ್ಟ್ಸ್ ದೈ ಹ್ವಾಶ್ ಟ್ಯಾಗ್ ಆಸ್ಕೆಏರ್ ಗೆ ಪ್ರಕ್ಷೆಗಳನ್ನು ಹೋಸ್ಟ್ ಮಾಡಬಹುದು

ರಾಷ್ಷಪತಿ ಭವನದ ಆವರಣದಲ್ಲಿ ಅಭಿವ್ಯದ್ವಿಪಡಿಸಲಾಗಿರುವ ಮುಘಲ್ ಉದ್ಗಾನ ಸಾರ್ವಜನಿಕ ವೀಕ್ಷಣೆಗೆ ನಾಳೆಯಿಂದ ಮುಕ್ತವಾಗಲಿದ್ದು

ಕೋವಿಡ್ ಸೋಂಕಿನ ಹಿನ್ನೆಲೆಯಲ್ಲಿ ಈ ವರ್ಷ ಸಾರ್ವಜನಿಕರಿಗೆ ಮುಕ್ತ ಶ್ರವೇಶ ಅವಕಾಶ ನಿರ್ಬಂಧಿಸಲಾಗಿದ್ದು ಮುಂಗಡವಾಗಿ ಆನ್ಲೈನ್ ಬುಕ್ಕಿಂಗ್ ಮೂಲಕ ಪ್ರವೇಶ ಪಡೆಯಲು ಅವಕಾಶ ಕಲ್ಪಿಸಲಾಗಿದೆ

ಸಾರ್ವಜನಿಕರು ನೀರಿನ ಬಾಟಲಿಗಳು ಬ್ರೀಫ್ಕೇಸ್ಗಳು ಹ್ವಾಂಡ್ ಬ್ವಾಗ್ಗಳು ಮಹಿಳೆಯರ ಪರ್ಸ್ಗಳು ಕ್ಯಾಮೆರಾ ರೇಡಿಯೊ ಛಕ್ತಿ ಮತ್ತು ಯಾವುದೇ ರೀತಿಯ ತಿನಿಸುಗಳನ್ನು ತರುವಂತಿಲ್ಲ ಎಂದು ರಾಷ್ಷಪತಿಯವರ ಕಚೇರಿ ಮನವಿ ಮಾಡಿದೆ

ಮುಂದೈ ಮೂಲದ ನಿರ್ಮಾಪಕಿಯರು ಮತ್ತು ನಿರ್ದೇಶಕಿಯರಾದ ಶ್ರೇಯಾ ಮತ್ತು ಕರೀಷ್ನಾ ದೇವ್ ದುವೆ ಅವರು ಬಿಟ್ಲು ಚಿತ್ರ ನಿರ್ಮಿಸಿದ್ದಾರೆ

ಅಕಾಡೆಮಿ ಪ್ರಶಸ್ತಿಗಳಿಗೆ ಚಿತ್ರ ಆಯ್ಲೆಯಾಗುತ್ತದೆ ಎಂಬ ಆಶಾವಾದ ವ್ಯಕ್ತಪಡಿಸಿದ್ದಾರೆ ನಿದೇಶಕಿ ಕರೀಷ್ನಾ ದೇವ್ ದುಬೆ ಅವರು ನಮ್ನ ಆಕಾಶವಾಣಿ ಮುಂಬ್ಲೆ ಬಾತ್ತೀದಾರರೊಂದಿಗೆ ಮಾತನಾಡಿ ಶಾಲೆಗೆ ಹೋಗುವ ಇಬ್ಲರು ಹೆಣ್ಣು ಮಕ್ಕಳ ಸುತ್ತ ಕಥೆ ಹೆಣೆಯಲಾಗಿದೆ

ಆಸ್ಕರ್ ಪ್ರಶಸ್ತಿಗಾಗಿ ಎಲ್ಲೆಡೆ ಪ್ರಚಾರ ಕೊಡಲು ಕಾರ್ಯೋನ್ನುಖರಾಗಿದ್ದೇವೆ ಎಂದರು